ಅಮ್ನನ ಮನೆ ಚಿತ್ರದ ಅಭಿನಯಕ್ಕಾಗಿ ರಾಫವೇಂದ್ರ ರಾಜಕುಮಾರ್ ಅತ್ಯುತ್ತಮ ನಟ ಹಾಗೂ ಮೇಘನಾರಾಜ್ ಅತ್ಯುತ್ತಮ ನಟ ಪ್ರಶಸ್ತಿಗಳಿಸಿಕೊಂಡಿದ್ದಾರೆ ರಾಮನ ಸವಾರಿ ಹಾಗೂ ಒಂದಲ್ಲ ಎರಡಲ್ಲ ಕ್ರಮವಾಗಿ ಎರಡೂ ಮತ್ತು ಮೂರನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗಳಿಸಿಕೊಂಡಿವೆ ಹೂವು ಬಳ್ಳ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ ದೇಯಿ ಬೈದೇತಿ ತುಳು ಚಿತ್ರ ಅತ್ನುತ್ತಮ ಪ್ರಾದೇಶಿಕ ಭಾಷಾ ಚಿತ್ರವಾಗಿದೆ ಹರೀಶ್ ಎಸ್ ಅವರ ಚಿತ್ರ ನಾಯಿಗೆರೆ ಚಿತ್ರಕ್ಕೆ ಅತ್ನುತ್ತಮ ಕಥಾ ಪ್ರಶಸ್ತಿ ಲಭಿಸಿದೆ ರಾಜ್ಕುಮಾರ್ ಪ್ರಶಸ್ತಿಗೆ ಜಿ

ಶ್ರೀನಿವಾಸ್ ಮೂರ್ತಿ ಪುಟ್ಟಣಕಣಗಲ್ ಪ್ರಶಸ್ತಿಗೆ ಪಿ ಶೇಷಾದ್ರಿ ಹಾಗೂ ಡಾ ವಿಷ್ಣುವರ್ಧನ ಪ್ರಶಸ್ತಿಗೆ ಡಿ ಎಸ್ ಬಸವರಾಜು ಆಯ್ಕೆಯಾಗಿದ್ದಾರೆ

ಮುಜರಾಯಿ ಇಲಾಖೆ ಜಾರಿಗೆ ತಂದಿರುವ ಸಪ್ತಪದಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿ ಎಸ್

ಆರ್ಥಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ಮದುವೆ ಖರ್ಚು ಹೊರೆ ಆಗುವ ಕಾರಣ ಎ ದರ್ಜೆ ದೇವಸ್ಥಾನಗಳಲ್ಲಿ ನೋಂದಾಯಿಸುವ ವಧು ವರರಿಗೆ ಸರ್ಕಾರವೇ ಮಾಂಗಲ್ಯ ಭಾಗ್ಯ ಕಲ್ಪಿಸಲಿದೆ

ಅನಗತ್ಯ ದುಂದುವೆಚ್ಚ ತಡೆಯುವುದು ಇದರ ಉದ್ವೇಶವಾಗಿದೆ ಎಂದು ಮುಖ್ಯಮಂತ್ರಿ ಬಿ

ರಾಜ್ಞದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಯುವ ಸಬಲೀಕರಣ ಕೇಂದ್ರಗಳನ್ನು ಆರಂಭಿಸುವುದಾಗಿ ಉಪ ಮುಖ್ಚಮಂತ್ರಿ ಡಾ

ಅಕ್ವಥ್ ನಾರಾಯಣ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕೇಂದ್ರಗಳು ವಿದ್ವಾರ್ಥಿಗಳಿಗೆ ಅಗತ್ತವಾದ ಆಪ್ತಸಮಾಲೋಚನೆ ಉದ್ಯೋಗ ಮತ್ತು ಬ್ಯಾಂಕ್ ಸಾಲಗಳ ಬಗ್ಗೆ ಉಪಯುಕ್ತ ಮಾಹಿತಿ ಒದಗಿಸಲಿದೆ ಎಂದರು ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚಿನ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮುನ್ನೂರು ಕೋಟ ರೂಪಾಯಿ ವೆಚ್ಚದಲ್ಲಿ ಲ್ಯಾಪ್ಟ್ಯಾಪ್ ವಿತರಣೆ ಮಾಡಲಾಗುವುದು ಎಂದು ಅವರು ಹೇಳಿದರು

ಎಸ್ ಯಡಿಯೂರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅದೇ ದಿನ ರಾಷ್ಟದ ಏಕತೆ ಮತ್ತು ಸಮಗ್ರತೆ ಸಾರುವ ಏಕ ಭಾರತ್ ತ್ರೇಷ್ಠ ಭಾರತ್ ಕಾರ್ಯಕ್ರಮಕ್ಕೂ ಚಾಲನೆ ನೀಡಲಾಗುವುದು ಎಂದು ಅವರು ಹೇಳಿದರು ಹಂಪಿ ಉತ್ತವದ ಅಂಗವಾಗಿ ಸ್ವಚ್ಛ ಭಾರತ ಸಶಕ್ತ ಭಾರತ ಬಾಪುವಿನ ಕನಸಿನ ಭಾರತ ಮತ್ತು ರಾಷ್ಟಪಿತ ಗಾಂಧೀಜಿ ಅವರ ಜೀವನ ಸಾಧನೆ ಕುರಿತ ಡಿಜೆಟಲ್ ಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಮ್ನಿಕೊಂಡಿದ್ದು

ಇಂದು ದೇಗ್ಗೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅತುಲ್ ಕುಮಾರ್ ತಿವಾರಿ ಅವರು ಡಿಜಿಟಲ್ ಚಿತ್ರ ಪ್ರದರ್ಶನ ಉದ್ಘಾಟಿಸಿದ ಅವರು ಹಂಪಿ ಉತ್ಸವದ ವೇಳೆ ಬರುವ ಲಕ್ಷಾಂತರ ಪ್ರವಾಸಿಗರಿಗೆ ಗಾಂಧೀಜಿ ಅವರ ಜೀವನ ಹೋರಾಟ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಕಾರ್ಯತ್ರಮಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಜನತೆಗೆ ತಿಳಿಸುವ ಉದ್ದೇಶವಿದೆ ಎಂದು ತಿಳಿಸಿದರು ಲೋಕಜನ ಸಂಪರ್ಕ ಮತ್ತು ಸಂವಹನ ಕಾರ್ಯಾಲಯದ ಮಹಾನಿರ್ದೇಶಕ ಸತ್ಯೇಂದ್ರ ಪ್ರಕಾಶ್ ಮಾತನಾಡಿ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸಲು ಅವರ ಜೀವನ ಫನತೆಯನ್ನು ಈ ಪ್ರದರ್ತನದ ಮೂಲಕ ಶಾಲಾ ಮಕ್ಕಳು ಪ್ರವಾಸಿಗರಿಗೆ ಪರಿಚಯಿಸಲಾಗುತ್ತಿದೆ ಎಂದರು ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯದ ಕರ್ನಾಟಕದ ಹೆಚ್ಚುವರಿ ಮಹಾನಿದೇರ್ಶಕ ಎಂ ನಾಗೇಂದ್ರ ಸ್ವಾಮಿ ನಿರ್ದೇಶಕರಾದ ನತಾಶ ಎಸ್ ಡಿಸೋಜ ಮೊದಲಾದವರು ಉಪಸ್ಟಿತರಿದ್ದರು ಮೀಸಲಾತಿ ಸಂವಿಧಾನದತ್ತ ಹಕ್ಕು ಮಾತ್ರವಲ್ಲ ಅದು ಮಾನವ ಹಕ್ಕು ಕೂಡ ಹೌದು ಎಂದು ನ್ಯಾಯಮೂರ್ತಿ ಎಚ್

ನಾಗಮೋಹನ ದಾಸ್ ಅಭಿಪ್ರಾಯಪಟ್ಟದ್ದಾರೆ ಬೆಳಗಾವಿಯಲ್ಲಿಂದು ಜರುಗಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಪ್ಪ ಪಂಗಡದ ಮೀಸಲಾತಿ ಹೆಚ್ಚಳ ಕುರಿತ ವಿಭಾಗ ಮಟ್ಟದ ಅಹವಾಲು ಸ್ವೀಕೃತಿ ಸಮಾಲೋಚನಾ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ಮೀಸಲಾತಿಯ ಬಗ್ಗೆ ಯುವ ಸಮುದಾಯದಲ್ಲಿ ವಿರೋಧಾಭಾವನೆ ವ್ಯಕ್ತವಾಗುತ್ತಿದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೀಸಲಾತಿಯ ಅಗತ್ಯತೆಯ ಬಗ್ಗೆ ಯುವ ಸಮುದಾಯಕ್ಕೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು

ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತು ಸಮಾಜದಲ್ಲಿ ಹೆಚ್ಚನ ಚರ್ಚೆ ಸಮಾಲೋಚನೆ ನಡೆಸಬೇಕಾದ ಅಗತ್ಯವೂ ಇದೆ ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳಿದರು ವಿಜಯನಗರ ಸಾಮ್ರಾಜ್ಯದ ಗತವ್ನೆಭವ ಬಿಂಬಿಸುವ ಐತಿಹಾಸಿಕ ಹಂಪಿ ಉತ್ತವಕ್ಕೆ ಇಂದು ಸಂಜೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಇದಕ್ಕೂ ಮುನ್ನ ವಿವಿಧ ಜಾನಪದ ಕಲಾಪ್ರಕಾರಗಳ ತಂಡದಿಂದ ಶೋಭಯಾತ್ರೆ ಶ್ರೀ ಕೃಷ್ಣದೇವರಾಯ ಮುಖ್ಯವೇದಿಕೆಗೆ ಸಾಗಿಬಂತು ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಖ್ಯವೇದಿಕೆ ಅಲ್ಲದೆ ವಿರೂಪಾಕ್ಷ ದೇಮ್ಹಾನ ಕಡಲೇಕಾಳು ಗಣೇಶ ದೇಮ್ಹಾನದ ವೇದಿಕೆಗಳಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ ಉತ್ಸವದ ಹಿನ್ನೆಲೆಯಲ್ಲಿ ನಾಡಿನ ವಿವಿಧೆಡೆಯಿಂದ ಪ್ರವಾಸಿಗರು ಮತ್ತು ಕಲಾಸಕ್ತರು ಹಂಪಿಯತ್ತ ಬರುತ್ತಿದ್ದು

ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟ ಮತ್ತು ಹಿಂಸಾಚಾರದ ಹಿಂದೆ ಕೆಲವು ರಾಜಕೀಯ ಪಕ್ಷಗಳ ಕೈವಾಡವಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಹಾಗೂ ಎನ್ ಆರ್

ಕಾಯ್ದೆ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ವೈಚಾರಿಕ ಚರ್ಚೆ ನಡೆಯಲಿ ಆದರೆ ಗಲಭೆ ಮತ್ತು ಸಂಘರ್ಷ ಸೃಷ್ಟಿ ಮಾಡಬಾರದು ಎಂದರು ಈ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಪಕ್ಷ ಮತ್ತು ಸರ್ಕಾರ ಸಿದ್ದವಿದೆ ಎಂದರು ಇತ್ತ ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಜೆಡಿಎಸ್ ಮುಖಂಡ ಮಾಜಿ ಮುಖ್ಜಮಂತ್ರಿ ಎಚ್

ಕುಮಾರಸ್ವಾಮಿ ಮಂಗಳೂರು ಗಲಭೆ ಕುರಿತು ಸದನ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ

ಈ ಸಮಾಜದಿಂದ ನಾವೆಲ್ಲರೂ ಲಾಭ ಪಡೆದುಕೊಂಡಿದ್ದೇವೆ ಇಲ್ಲಿ ಗಳಿಸಿಕೊಂಡ ಲಾಭದಲ್ಲಿ ಸಮಾಜಕ್ಕೆ ಪ್ರತಿಯಾಗಿ ಕೊಡುಗೆ ನೀಡಬೇಕು ಈ ಉದ್ದೇಶದಿಂದ ಸಾಮಾಜಿಕ ಜವಾಬ್ದಾರಿಯುತ ಹೊಣೆಗಾರಿಕೆ ಯೋಜನೆಯಡಿ ಜಿಲ್ಲೆಯ ವಿವಿಧ ಸಂಸ್ಥೆಗಳು ಕೈಗಾರಿಕೆಗಳು ಇಲಾಖೆಗಳು ಸಮಾಜಕ್ಕೆ ಉಪಯುಕ್ತ ಕೆಲಸಗಳನ್ನು ಮಾಡಬೇಕು ಎಂದರು

ಚಿತ್ರದುರ್ಗದಲ್ಲಿರುವ ಆಡು ಮಲ್ಲೇಶ್ವರ ಮೃಗಾಲಯಕ್ಕೆ ಸಧ್ಯದಲ್ಲೇ ಮೂರು ಝೀಬ್ರಗಳು ಸೇರ್ಪಡೆಯಾಗಲಿವೆ

ರಾಜ್ಯದ ಹಂಪಿ ಆನೆಗುಂದಿ ಬೇಲೂರು ಹಳೆಬೀಡು ಮೊದಲಾದ ಐತಿಹಾಸಿಕ ತಾಣಗಳು ಸೇರಿದಂತೆ ಕಲ್ಮಾಣ ಕರ್ನಾಟಕ ಭಾಗದ ಹಲವು ತಾಣಗಳನ್ನು ಮುಂದಿನ ಮೂರು ವರ್ಷಗಳಲ್ಲಿ ಸಮಗ್ರವಾಗಿ ಅಭಿವೃದ್ದಿಪಡಿಸಲಾಗುವುದು ಐತಿಹಾಸಿಕ ಸ್ಕಾರಕಗಳನ್ನು ವಿರೂಪಗೊಳಿಸುವ ದುಷ್ಕರ್ಮಿಗಳ ವಿರುದ್ದ ಕಠಿಣಕ್ರಮ ಕೈಗೊಳ್ಳಲಾಗುವುದು ಎಂದು ಉಪ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಆನೆಗುಂದಿ ಉತ್ಸವದಲ್ಲಿಂದು ತಿಳಿಸಿದ್ದಾರೆ

ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಓಟ್ಬ್ಯಾಂಕ್ ರಾಜಕಾರಣ ನಡೆಸುತ್ತಿವೆ ಮತ್ತು ಕಾಯ್ದೆಯ ಬಗ್ಗೆ ಅಪಪ್ರಚಾರ ನಡೆಸಿ ಜನರ ದಿಕ್ಕು ತಪ್ಪಿಸುತ್ತಿದೆ ಎಂದು ಹಿರಿಯ ಸಾಹಿತಿ ಡಾ

ಬೈರಪ್ಪ ಮೈಸೂರಿನಲ್ಲಿಂದು ಆರೋಪಿಸಿದ್ದಾರೆ